ಸುಧಾಕರ್ ತಿಳಿಸಿದ್ದಾರೆ

ಕೇಂದ್ರ ಆರೋಗ್ಯ ಸಚಿವ ಡಾ ಸರ್ಷವರ್ಧನ್ ಇಂದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರು ಮತ್ತು ಆಗ್ನೇಯ ಏಷ್ಯಾ ಪ್ರದೇಶದ ಆರೋಗ್ತ ಸಚಿವರೊಂದಿಗೆ ಸಂವಾದ ನಡೆಸಿದರು ಕೊರೊನಾ ಸೋಂಕಿನ ಸಂದರ್ಭದಲ್ಲಿ ಆಗತ್ಯ ಆರೋಗ್ಯ ಸೇವೆಗಳು ಮತ್ತು ಸಾರ್ವಜನಿಕ ಆರೋಗ್ಯ ಕಾರ್ಯಕ್ರಮಗಳನ್ನು ನಿರ್ವಹಿಸುವುದರ ಕುರಿತು ವರ್ಚುವಲ್ ಸಭೆಯಲ್ಲಿ ಚರ್ಚಿಸಲಾಯಿತು ಕೊರೊನಾ ಸೋಂಕು ನಿಯಂತ್ರಣ ಸಂಬಂಧ ಭಾರತ ಕೈಗೊಂಡ ಪ್ರಯತ್ನಗಳು ಮತ್ತು ಯೋಜನೆಗಳ ಬಗ್ಗೆ ಡಾ ಪರ್ಷವರ್ಧನ್ ವಿವರಿಸಿದರು

ಭಾರತದ ಕೈಗೊಂಡ ಮುಂಜಾಗೃತಾ ಕ್ರಮಗಳಿಂದಾಗಿ ದೇಶ ಅತಿ ಹೆಚ್ಚಿನ ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದ್ದರೂ ಸಪ ಪ್ರತಿ ಮಿಲಿಯನ್ಗೆ ಅತ್ಕಂತ ಕಡಿಮೆ ಸೋಂಕು ಪ್ರಕರಣ ಮತ್ತು ಸಾವು ದಾಖಲಾಗುತ್ತಿವೆ ಎಂದು ಸಚಿವರು ತಿಳಿಸಿದರು ಲಾಕ್ಡೌನ್ ಪರಿಣಾಮಕಾರಿಯಾಗಿ ಜಾರಿಯಾದ ಕುರಿತು ಮಾತನಾಡಿದ ಡಾ ಪರ್ಷವರ್ಧನ್ ಲಾಕ್ಡೌನ್ನಿಂದಾಗಿ ಸೋಂಕು ಪ್ರಕರಣಗಳ ಪ್ರಮಾಣ ಕಡಿಮೆಗೊಳಿಸಲು ಆರೋಗ್ಯ ಮೂಲಸೌಕರ್ಯ ಮತ್ತು ಪರೀತ್ನಾ ಸೌಲಭ್ಯಗಳನ್ನು ಪೆಟ್ಟಸಲು ಸರ್ಕಾರಕ್ಕೆ ಸಮಯ ದೊರೆಯುವಂತಾಯಿತು ಜನವರಿಯಲ್ಲಿ ದೇಶದಲ್ಲಿ ಒಂದು ಕೊರೊನಾ ಪರೀಕ್ಷೆ ಪ್ರಯೋಗಾಲಯ ಇತ್ತು

ಕರಾವಳಿ ಜಲ್ಲೆಗಳು ಸೇರಿದಂತೆ ರಾಜ್ಯದ ಪಲವೆಡೆ ವರುಣನ ಅರ್ಭಟ ತೀವ್ರಗೊಂಡಿದೆ ಕೊಡಗು ಜಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿದ್ದು ಕಾವೇರಿ ಲಕ್ಷಣತೀರ್ಥ ನದಿಗಳಲ್ಲಿ ಪ್ರವಾಪದಿಂದಾಗಿ ಪಾನಿಯುಂಟಾಗಿದೆ ಪಲವೆಡೆ ಭೂಕುಸಿತ ಸಂಭವಿಸಿದೆ ತಡರಾತ್ರಿ ಕಾವೇರಿ ಉಗಮತಾಣ ತಲಕಾವೇರಿಯಲ್ಲಿ ಭಾರೀ ಪ್ರಮಾಣದ ಭೂಕುಸಿತ ಉಂಟಾಗಿದ್ದು ಎರಡು ಮನೆಗಳು ನೆಲಸಮವಾಗಿವೆ ಈ ಮನೆಯಲ್ಲಿದ್ದ ಕ್ಷೇತ್ರದ ಅರ್ಚಕರ ಕುಟುಂಬದ ಐವರು ಸದಸ್ಯರು ಮಣ್ಣಿನಡಿ ಸಿಲುಕಿಕೊಂಡಿರುವ ಶಂಕೆಯಿದ್ದು ಎನ್ ಡಿ ಆರ್ ಎಫ್

ಭಾಗಮಂಡಲದಲ್ಲಿಯೂ ಕಾವೇರಿ ಪ್ರವಾಪ ಸ್ಥಿತಿ ಮುಂದುವರೆದಿದ್ದು ಭಗಂಡಕ್ಷೇತ್ರ ದ್ವೀಪದಂತಾಗಿದೆ ಶ್ರೀಭಗಂಡೇಶ್ವರದೇವಾಲಯದ ಮೆಟ್ಟಲವರೆಗೂ ನದಿ ನೀರು ಬಂದಿದೆ ಜಿಲ್ಲೆಯ ಅಲ್ಲಲ್ಲಿ ಬಿರುಗಾಳಿಯಿಂದಾಗಿ ನೂರಾರು ಮರಗಳು ಎದ್ದುತ್ ಕಂಬಗಳು ಬಿದ್ದಿದ್ದು ಪಳ್ಳಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ

ಗದಗ ಜಿಲ್ಲೆಯಲ್ಲೂ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಅನೇಕ ಪಳ್ಳ ಕೊಳ್ಳಗಳು ತುಂಬಿ ಪರಿಯುತ್ತಿವೆ ಜಿಲ್ಲೆಯ ರೋಣ ಪಾಗೂ ನರಗುಂದ ತಾಲೂಕಿನಲ್ಲಿ ಬೆಣ್ಣಪಳ್ಳ ಮೈದುಂದಿ ಪರಿಯುತ್ತಿದೆ ಪಳ್ಳದ ಪಾತ್ರದ ಅನೇಕ ಜಮೀನುಗಳಿಗೆ ನೀರು ನುಗ್ಗಿದ್ದು ಬೆಳೆಗಳೆಲ್ಲಾ ಸಂಪೂರ್ಣ ಜಲಾವೃತವಾಗಿ ನಾತವಾಗಿವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಮಳೆಯಿಂದಾಗಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾದ ಕಾರಣ ಉಳ್ಳಾಲ ಮತ್ತು ಸೋಮೇಶ್ವರದಲ್ಲಿ ಕಡಲ್ಕೊರೆತ ಉಂಟಾಗಿದೆ

ಚಿಕ್ಕಮಗಳೂರು ಜೆಲ್ಲೆಯ ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ ದಾವಣಗೆರೆ ಪಾವೇರಿ ಜಿಲ್ಲೆಗಳಲ್ಲೂ ಕಳೆದ ಮೂರ್ನಾಲ್ಕು ದಿನಗಳಿಂದ ಭಾರಿ ಮಳೆ ಆಗುತ್ತಿದ್ದು ತುಂಗಾ ನದಿಯಲ್ಲಿ ನೀರಿನ ಪರಿವಿನ ಪ್ರಮಾಣ ಹೆಚ್ಚಳವಾಗುತ್ತಿದೆ

ಇತ್ತ ಕೇರಳದಲ್ಲೂ ಬಂಗಾಳಕೊಲ್ಲಿಯಲ್ಲಿ ವಾಯಭಾರ ಕುಸಿತದಿಂದ ಭಾರೀ ಮಳೆಯಾಗಿದ್ದು ಪಲವು ನದಿಗಳು ತುಂಬಿ ಪರಿಯುತ್ತಿವೆ

ಸಮಗ್ರ ಬಹುತಿಸ್ತೀಯ ಮತ್ತು ಭವಿಷ್ಠದ ಶಿಕ್ಷಣ ಗುಣಮಟ್ಟದ ಸಂಶೋಧನೆ ಮತ್ತು ಶಿಕ್ಷಣ ಎಲ್ಲರಿಗೂ ತಲುಪಲು ತಂತ್ರಜ್ಞಾನದ ಸಮಾನ ಬಳಕೆ ಮುಂತಾದ ವಿಷಯಗಳ ಕುರಿತು ಚರ್ಚೆ ನಡೆಯಲಿವೆ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ಶಿಕ್ಷಣ ಇಲಾಖೆಯ ರಾಜ್ನ ಸಚಿವ ಸಂಜಯ್ ಧೋತ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ರಾಷ್ಟೀಯ ಶಿಕ್ಷಣ ನೀತಿಯ ಕರಡು ಸಮಿತಿಯ ಅಧ್ವಕ್ಷರು ಮತ್ತು ಸದಸ್ಕರು ಖ್ಯಾತ ಶಿಕ್ಷಣ ತಜ್ಞರು ವಿಜ್ವಾನಿಗಳು ಸೇರಿದಂತೆ ಪಲವು ಗಣ್ಣರು ನೂತನ ಶಿಕ್ಷಣ ನೀತಿಯ ವಿವಿಧ ಅಂತಗಳನ್ನು ಕುರಿತು ಮಾತನಾಡಲಿದ್ದಾರೆ ವಿಶ್ವವಿದ್ನಾಲಯಗಳ ಉಪಕುಲಪತಿಗಳು ವಿವಿಧ ಸಂಸ್ವೆಗಳ ನಿರ್ದೇಶಕರು ಮತ್ತು ಕಾಲೇಜುಗಳ ಪ್ರಾಂಕುಪಾಲರು ಮತ್ತು ಇತರ ಪಾಲುದಾರರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ

ದೇಶದಲ್ಲಿ ಕಲಿಕೆ ಸಂತೋಧನೆ ಮತ್ತು ಅನ್ನೇಷಣೆಗಳಿಗೆ ಪೆಟ್ಟಿನ ಗಮನ ಪರಿಸುವ ಮೂಲಕ ಭಾರತವನ್ನು ಜ್ಞಾನದ ಮಹಾಶ್ವಿಯನ್ನಾಗಿಸಲು ನಿರಂತರ ಪ್ರಯತ್ನಿಸಲಾಗುತ್ತಿದೆ ಈ ಪ್ರಯತ್ನಗಳು ಶಿಕ್ಷಣ ವಲಯದ ಸ್ನರೂಪವನ್ನೇ ಪರಿವರ್ತಿಸುತ್ತಿವೆ ಅಷ್ಲೇ ಅಲ್ಲ

ಈ ಮಪತ್ತರ ಉದ್ದೇಶದೊಂದಿಗೆ ಇತ್ತೀಚೆಗೆ ನೂತನ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಆರಂಭಿಸಲಾಗಿದ್ದು ಈಗಿರುವ ಶಿಕ್ಷಣ ವ್ಯವಸ್ಥೆಯ ಆಮೂಲಾಗ್ರ ಪರಿವರ್ತನೆ ಇದರ ಗುರಿಯಾಗಿದೆ ನೂತನ ನೀತಿ ಅಂತರ ಶಿಕ್ಷಣ ಅಧ್ಯಯನಕ್ಕೆ ವಿಶೇಷ ಗಮನ ನೀಡಿದ್ದು ಇದರಿಂದ ವಿದ್ವಾರ್ಥಿಗಳಿಗೆ ಅವಕಾಶಗಳ ಮಹಾಮೂರವೇ ತೆರೆದುಕೊಳ್ಳಲಿದೆ ಕೇಂದ್ರ ಸರ್ಕಾರ ಆರಂಭಿಸಿರುವ ಇಂತಹ ಮತ್ತೊಂದು ವಿಶಿಷ್ಟ ಪ್ರಯತ್ನವೆಂದರೆ ಪಿಎಂ ಇ ವಿದ್ಯಾ ಇದು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮತ್ತು ವರ್ಜಿವಲ್ ತರಗತಿಗಳ ಮೂಲಕ ಶಿಕ್ಷಣಕ್ಕೆ ಬಹು ಮಾದರಿಯ ಅವಕಾಶಗಳನ್ನು ಬದಗಿಸಿದೆ

ಇದಲ್ಲದೇ ಪ್ರತಿಭಾವಂತ ಎದ್ದಾರ್ಥಿಗಳಿಗೆ ಎತಿಷ್ಲ ಅವಕಾಶ ಕಲ್ಪಿಸುವ ಪ್ರಧಾನಮಂತ್ರಿ ನವೀನ ಕಲಿಕೆ ಕಾರ್ಯಕ್ರಮ ಆಥವಾ ಧುವ್ ಕಾರ್ಯಕ್ರಮ ಸರ್ಕಾರದ ಪ್ರಯತ್ನಗಳಗೆ ಮತ್ತೊಂದು ಉದಾಪರಣೆಯಾಗಿದೆ

ವಿದ್ಯಾರ್ಥಿಗಳು ಶಿಕ್ಷಕರು ಪಾಗೂ ಮೋಷಕರಿಗೆ ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಆರೋಗ್ಯ ರಕ್ಷಣೆಗೆ ಸಪಕಾರಿಯಾಗಿರುವ ಮನೋನಂದನ್ ಎನ್ನುವ ಮತ್ತೊಂದು ಕ್ರಮವೂ ಸಹ ಉಲ್ಲೇಖಾರ್ಹವಾಗಿದೆ

ಶಕ್ತಿಕಂತ ದಾಸ್ ತಿಳಿಸಿದ್ದಾರೆ ಕೊರೊನಾ ಸೋಂಕಿನ ಪರಿಣಾಮವನ್ನು ತಗ್ಗಿಸಲು ಬೆಳವಣಿಗೆಯನ್ನು ಮನರುಜ್ಜೀವನಗೊಳಿಸುವುದು ಅಗತ್ತವಿದೆಯಾದರೂ ಆರ್ಐಐ ವಿಕ್ತೀಯ ನೀತಿಯಲ್ಲಿ ಯಾವುದೇ ಬದಲಾವಣೆ ಮಾಡದಿರಲು ನಿರ್ಧರಿಸಲಾಗಿದೆ ಎಂದರು ಮೂರು ದಿನಗಳ ಕಾಲ ನಡೆದ ಎಂಪಿಸಿ ಸಭೆ ಮುಕ್ತಾಯಗೊಂಡ ನಂತರ ಇಂದು ವೀಡಿಯೊ ಕಾನ್ವರನ್ನಿಂಗ್ ಮೂಲಕ ಮಾತನಾಡಿದರು

ಅಡಮಾನ ಇಡುವ ಚಿನ್ನದ ಮೌಲ್ವಕ್ಷೆ ಈ ಸಾಲಮಿತಿ ಹೆಚ್ಚಳ ಅನ್ವಯವಾಗುವುದು ಎಂದು ಭಾರತೀಯ ರಿಸರ್ವ್ ಬ್ಲಾಂಕಿನ ಗವರ್ನರ್ ಶಕ್ತಿಕಾಂತ ದಾಸ್ ತಿಳಿಸಿದ್ದಾರೆ